ಮಹೇಶ್ ಮಾಹಿತಿ ವಾರ್ತೆಗಳ ವಿವರ ಸತ್ಯ ಮತ್ತು ಅಹಿಂಸೆ ಮಾರ್ಗದ ಮೂಲಕವೇ ಭಾರತಕ್ಕ ಸ್ವಾತಂತ್ರ್ಯ ದೊರಕಿಸಿ ಕೊಟ್ಟ ಮಹಾತ್ಮ ಗಾಂಧೀಜಿ ಅವರ ತತ್ವಾದರ್ಶಗಳು ಸಾರ್ವಕಾಲಿಕವಾಗಿದ್ದು ತಮ್ಮ ಸರಳ ಬದುಕಿನ ಮೂಲಕ ಇಡಿ ವಿಶ್ವದ ಗಮನ ಸೆಳೆದ ಧೀಮಂತ ನಾಯಕ ಎಂಬ ಪೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಸತ್ಯ ಮತ್ತು ಅಹಿಂಸಾ ಮಹೋತ್ಸವ ಸೇರಿದಂತೆ ಪಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು

ಸಂಸತ್ ಭವನದಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾ ಅಧ್ಯಕ್ಷೆ ಸುಮಿತ್ರಾ ಮಹಾಜನ್ ಕೇಂದ್ರ ಗ್ಟಪ ಖಾತೆ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಚಿವರು ನಮನ ಸಲ್ಲಿಸಿದರು ಸ್ವಜ್ಞ ಜಗತ್ತಿಗಾಗಿ ರಾಜಕೀಯ ನಾಯಕತ್ವ ಸಾರ್ವಜನಿಕ ದೇಣಿಗೆ ಜನರ ಸಹಭಾಗಿತ್ವ ಹಾಗೂ ಪಾಲುದಾರಿಕೆ ಎಂಬ ನಾಲ್ಲು ಅಂಶಗಳ ಅಗತ್ತವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಗಾಂಧಿ ಜಯಂತಿ ಅಂಗವಾಗಿ ಹೊಸ ದಿಲ್ಲಿಯಲ್ಲಿ ಆಯೋಜಿಸಲಾಗಿದ್ದ

ಪೌಷ್ಷಿಕತೆ ಹಾಗೂ ನೈರ್ಮಲ್ಯಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಿದೆ ಸ್ಪಜ್ಞ ಭಾರತ ಅಭಿಯಾನ ಜನರ ಜೀವನದಲ್ಲಿ ಮಹತ್ತದ ಬದಲಾವಣೆಯನ್ನು ಉಂಟು ಮಾಡಿದೆ ಎಂದು ಪೇಳಿದರು

ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೊ ಗುಟೆರೆಸ್ ತಮ್ಮ ಭಾಷಣದಲ್ಲಿ ನೈರ್ಮಲ್ಯಕ್ಕ ಹೆಚ್ಚಿನ ಒತ್ತು ನೀಡಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಸ್ವಜ್ಞ ಭಾರತ ಮಹಾತ್ಮಗಾಂಧಿ ಅವರಿಗೆ ಸಲ್ಲಿಸುವ ಗೌರವವಾಗಿದೆ ಎಂದರು ನೈರ್ಮಲ್ಕದ ಗುರಿ ಸಾಧಿಸಲು ರಾಜಕೀಯ ಇಚ್ಛೆ ಮತ್ತು ಬದ್ದತೆ ನೆರವಾಗುತ್ತದೆ ಎಂಬುದಕ್ಕೆ ಭಾರತ ಒಂದು ಉದಾಪರಣೆಯಾಗಿದೆ ಎಂದು ಬಣ್ಣಿಸಿದರು

ಇದೇ ವೇಳೆ ಸಮಾವೇಶದಲ್ಲಿ ಸ್ವಜ್ಞ ಭಾರತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಉಡುಪಿಯ ಸಮೃದ್ಧಿ ಮಹಿಳಾ ಮಂಡಳ ಸಪ ಸ್ವಚ್ಟತೆಗೆ ಕೈಗೊಂಡ ಅತ್ಯುತ್ತಮ ಸೇವೆಗೆ ಪ್ರಶಸ್ತಿಗೆ ಭಾಜನವಾಯಿತು ಗಾಂಧಿ ಜಯಂತಿ ಹಾಗೂ ಲಾಲ ಬಹದ್ದೂರ ಶಾಸ್ತಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ವಿಧಾನಸೌಧ ಹಾಗೂ ವಿಕಾಸ ಸೌಧ ನಡುವೆ ಇರುವ ಗಾಂಧೀಜಿ ಪ್ರತಿಮೆ ಹಾಗೂ ಲಾಲ ಬಹದ್ದೂರ ಶಾಸ್ತಿ ಅವರ ಭಾವಚಿತ್ರಕ್ಕೆ ಮಷ್ಪ ನಮನ ಸಲ್ಲಿಸಿದರು ಉಪ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಮುಖ್ಯ ಕಾರ್ಯದರ್ಶಿ ಪಿ

ವಿಜಯ ಭಾಸ್ಕರ್ ಮತ್ತಿತರರು ಉಪಸ್ವಿತರಿದ್ದರು

ಪಾಟೀಲ್ ಜನ ಸಂಪರ್ಕ ಕಾರ್ಯಾಲಯ ಪೆಚ್ಚುವರಿ ಮಹಾ ನಿರ್ದೇಶಕ ಬಿ ನಾರಾಯಣನ್ ಮತ್ತಿತರರು ಉಪಶ್ಚಿತರಿದ್ದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕೇಂದ್ರ ಪ್ರಕಾಶನ ವಿಭಾಗ ಹೊರ ತಂದಿರುವ ಚಂಪಾರಣ್ಯದಲ್ಲಿ ಗಾಂಧಿ ಮಸ್ತಕದ ಕನ್ನಡ ಅವತರಿಣಿಕೆ ಲೋಕಾರ್ಪಣೆಗೊಳಿಸಿದರು ಗಾಂಧಿ ವಿಚಾರಧಾರೆಯನ್ನು ಪ್ರಚುರಪಡಿಸಿದ ಜಯಶ್ರೀ ಟ್ರಸ್ಟ್ಗೆ ಮರಸ್ಕಾರ ನೀಡಿ ಗೌರವಿಸಿದರು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ನಿನ್ನೆ ಪ್ರದಾನ ಮಾಡಿದರು ನಂತರ ಮಾತನಾಡಿದ ಅವರು ಪಳ್ಳಿಗಳ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಜಾಯತಿಗಳ ಪಾತ್ರ ಹಿರಿದು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿ ಗ್ರಾಮ ಪಂಚಾಯತಿಗಳಿಗಿದೆ ಈ ನಿಟ್ಟನಲ್ಲಿ ಜವಾಬ್ದಾರಿ ಅರಿತು ಕಾರ್ಯ ನಿರ್ವವಹಿಸಿ ಎಂದು ಗ್ರಾಮ ಪಂಚಾಯತ್ ಅಧ್ವಕ್ಷರು ಪಾಗೂ ಸದಸ್ಕರಿಗೆ ಕಿವಿ ಮಾತು ಹೇಳಿದರು

ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ಭೈರೇಗೌಡ ಮಾತನಾಡಿ ಅಧಿಕಾರ ವಿಕೇಂದ್ರಿಕರಣದಿಂದ ಗ್ರಾಮ ಮಟ್ಟದಲ್ಲಿ ಉತ್ತಮ ಆಡಳಿತ ನೀಡಲು ಸಹಕಾರಿ ಆಗಲಿದೆ ಒೀಗಾಗಿ ಗ್ರಾಮ ಪಂಚಾಯತಿಗಳಿಗೆ ಮರಸ್ಥಾರ ನೀಡಲಾಗುತ್ತಿದೆ ಕರ್ನಾಟಕ ಇಡೀ ದೇಶಕ್ಕೆ ಅಧಿಕಾರ ವಿಕೇಂದ್ರಿಕರಣಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಜ್ವ ಭಾರತ ಯೋಜನೆಯನ್ನು ಸಾಕಾರಗೊಳಿಸುವ ನಿಟ್ಟನಲ್ಲಿ ಪಾಗೂ ಪರಿಸರ ಸ್ವಜ್ಜಕೆ ಕಾಯ್ದುಕೊಳ್ಳುವ ಹಿನ್ನೆಲೆ ಸ್ವಜ್ಜತಾ ಕಾರ್ಯ ಪಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ವಿಧಾನ ಪರಿಷತ್ ಸದಸ್ತ ಎಸ್

ಸಂಕನೂರ ಗದಗ್ನಲ್ಲಿ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿವಿಧ ಜನಪರ ಕಾರ್ಯಕ್ರಮಗಳನ್ನು ಪಮ್ಸಿಕೊಳ್ಳುವುದರ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಎಂದು ಸಂಸದ ಸುರೇಶ ಅಂಗಡಿ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಎಸ್ ರಾಮಚಂದ್ರನ ಮಾತನಾಡಿ ಗ್ರಾಮಗಳ ಸ್ವಜ್ವತೆಯ ಕನಸು ನನಸು ಮಾಡಲು ಸಮಾಜದ ಎಲ್ಲ ನಾಗರಿಕರ ಸಪಕಾರ ಅಗತ್ಯ ಎಂದರು ಕೊಪ್ಪಳದಲ್ಲಿ ಗಾಂಧೀಜಿಯವರ ಛಾಯಾಚಿತ್ರ ಸಾಕ್ಷ್ಟಚಿತ್ರ ಪ್ರದರ್ಶನ ಹಾಗೂ ಸರ್ವಧರ್ಮ ಪ್ರಾರ್ಥನಾ ಕಾರ್ಯತ್ರಮ ಆಯೋಜಿಸಲಾಗಿತ್ತು ಚಿಕ್ಕಬಳ್ಯಾಪುರರಾಯಚೂರು ಬೆಂಗಳೂರುಗ್ರಾಮಂತರ ಜಿಲ್ಲೆ ಮಂಡ್ಲ ಹಾವೇರಿ ದಾವಣಗೆರೆ ಮಂಗಳೂರು ಮಡಿಕೇರಿ ಚಾಮರಾಜನಗರ ಸೇರಿದಂತೆ ರಾಜ್ಯದ ವಿವಿಧೆಡೆ ಗಾಂಧಿ ಜಯಂತಿ ಹಾಗೂ ಲಾಲ ಬಹದ್ದೂರ ಶಾಸ್ತಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ ವರದಿಗಳಾಗಿವೆ

ಮಹೇಶ್ ಹೇಳಿದ್ದಾರೆ ಚಾಮರಾಜನಗರದ ಕೊಳ್ಳೇಗಾಲ ಪಟ್ಟಣದಲ್ಲಿ ನಿನ್ನೆ

ಈಗ ಚುಟುಕು ಸುದ್ದಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನತೆಯ ಬಹುದಿನದ ಕನಸಾದ ಬಿ ಆರ್ ಟಿ ಎಸ್

ಹುಬ್ಬಳ್ಳಿಯಲ್ಲಿ ನಿನ್ನೆ ಬಿ ಆರ್ ಟಿ ಎಸ್ ಬಸ್ಗಳ ಪ್ರಾಯೋಗಿಕ ಸಂಜಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆ ಪ್ರತಿ ವರ್ಷದಂತೆ ಈ ಬಾರಿಯೂ ಮೈಸೂರು ರಾಜಮನೆತನದವರು ಅರಮನೆಯಲ್ಲಿ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನ ನಡೆಸುವುದರಿಂದ ಅರಮನೆಗೆ ಸಾರ್ವಜನಿಕರ ಪಾಗೂ ಪ್ರವಾಸಿಗರ ನಿರ್ಬಂಧ ವಿಧಿಸಲಾಗುತ್ತಿದೆ ಎಂದು ಅರಮನೆ ಮಂಡಳಿ ಉಪ ನಿರ್ದೇಶಕ ಸುಬ್ರಹ್ಮಣ್ಯ ಮಾಹಿತಿ ನೀಡಿದ್ದಾರೆ ಕೊನೆಯಲ್ಲಿ ಮತ್ತೊಮ್ನೆ ಮುಖ್ವಾಂಶಗಳು ಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಕನಸು ಸಾಕಾರಗೊಳಿಸಲು ಎಲ್ಲರೂ ಕಟಿಬದ್ದರಾಗುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಮಹೇಶ್ ಮಾಹಿತಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು